ಿ ಸ್ಥಳ್ಗತಾ ಹೀ ಸೇವಾ ಅಭಿಯಾನ ಅಭಿಯಾನದಲ್ಲಿ ಆರೂವರೆ ಲಕ್ಷ ಶಾಲೆಗಳು ಭಾಗಿಯಾಗಿರುವುದು ಐತಿಹಾಸಿಕ ದಾಖಲೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮಾಹಿತಿ ಿಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಸುಭದ್ರ ಸಮನ್ನಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಸ್ಪಷ್ಟನೆ

ಕೇರಳ ಮತ್ತು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರವಾಹ ಪರಿಸ್ಥಿತಿ ಕುರಿತಂತೆ ಮಾತನಾಡಿದ ಅವರು ಎರಡೂ ರಾಜ್ಯಗಳು ಸಲ್ಲಿಸುವ ಮನವಿ ಮತ್ತು ಅಧ್ಯಯನ ತಂಡಗಳ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಕೇಂದ್ರ ಸರ್ಕಾರ ಇಂತಹ ವಿಚಾರಗಳಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ತಿಳಿಸಿದರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯ ಸರ್ಕಾರಗಳ ಕರ್ತವ್ಯವಾಗಿದೆ ಕೇಂದ್ರ ಸರ್ಕಾರ ಅಗತ್ಯ ಬಿದ್ದಲ್ಲಿ ಸೂಕ್ತ ಶಾಸನಗಳನ್ನು ರೂಪಿಸಲಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ

ಕುಮಾರಸ್ವಾಮಿ ಪುದುಜೇರಿ ಮುಖ್ಯಮಂತ್ರಿ ಸಿ ನಾರಾಯಣಸ್ವಾಮಿ ತಮಿಳುನಾಡು ಉಪಮುಖ್ಯಮಂತ್ರಿ ಪನ್ನಿರಸೆಲ್ವಂ ಆಂಧಪ್ರದೇಶ ಮತ್ತು ಕೇರಳದ ಸಚಿವರು ಸಭೆಯಲ್ಲಿ ಉಪಸ್ಥಿತರಿದ್ದರು

ಗಾಂಧೀಜಿ ಅವರ ಬೃಹತ್ ಸಾಹಿತ್ಯ ಈ ತಾಣದಲ್ಲಿದೆ ಎಂದರು ಸ್ವಚ್ಧತಾ ಹೀ ಸೇವಾ ಅಭಿಯಾನದಲ್ಲಿ ಆರೂವರೆ ಲಕ್ಷ ಶಾಲೆಗಳು ಭಾಗಿಯಾಗಿರುವುದು ಐತಿಹಾಸಿಕ ದಾಖಲೆಯಾಗಿದೆ ಎಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಅದಕ್ಕೆ ಭೀತಿಯಿಲ್ಲ ಎಂದು ಸಮನ್ವಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಶಾಸಕರು ಪಕ್ಷ ತೊರೆಯುವುದಿಲ್ಲ ಸರ್ಕಾರದ ಅಸ್ಥಿರತೆಗೆ ಸಂಬಂಧಿಸಿದ ವರದಿಗಳು ಆಧಾರ ರಹಿತ ಎಂದು ಹೇಳಿದರು

ಯಾವುದೇ ಕ್ಷಣದಲ್ಲಿ ಸರ್ಕಾರ ಬೀಳುತ್ತದೆ ಇತ್ಯಾದಿ ವರದಿಗಳು ನಿರಾಧಾರಹಿತವಾಗಿದ್ದು ಜಾರಕಿಹೊಳಿ ಸೋದರರಾಗಲಿ ಮತ್ತಾವುದೇ ನಾಯಕರಾಗಲೀ ಪಕ್ಷವನ್ನು ತೊರೆಯುತ್ತಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೃಢಪಡಿಸಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಮೈಸೂರಿನಲ್ಲಿ ನಿನ್ನೆ ಯುವ ದಸರಾ ಉಪಸಮಿತಿ ಆಯೋಜಿಸಿದ್ದ ಕಾಲೇಜು ಪ್ರಾಂಶುಪಾಲರೊಂದಿಗಿನ ಸಭೆಯಲ್ಲಿ ಮಾತನಾಡಿದ ಅವರು ಈ ಯುವ ಸಂಭ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಾಜ್ಯ ಹಾಗೂ ರಾಷ್ಟಮಟ್ಟದ ಕಲೆಯನ್ನು ಪ್ರದರ್ಶಿಸಲು ಸ್ಫೂರ್ತಿಯಾಗಲಿದೆ ಎಂದರು

ಇದರಲ್ಲಿ ಯುವ ಸಂಭ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಕಲಾ ತಂಡಗಳು ಪಾಲ್ಗೊಳ್ಳಲಿದ್ದು ಜಾನಪದ ಕಂಸಾಳೆ ನೃತ್ಯ ಡೊಳ್ಳುಕುಣಿತ ಪ್ರದರ್ಶನಗೊಳ್ಳಲಿವೆ ಎಂದು ಹೇಳಿದರು

ದಸರಾ ಮುಗಿದ ಬಳಕ ಪರೀಕ್ಷಾ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ದಯಾನಂದ ತಿಳಿಸಿದ್ದಾರೆ

ಸಾವಿರಾರು ಗ್ರಾಮೀಣ ಜನರು ಪ್ರಯೋಜನ ಪಡೆಯುತ್ತಿದ್ದಾರೆ ದೇಶದ ಎಲ್ಲಾ ನಾಗರೀಕರನ್ನೂ ಆರ್ಥಿಕ ಚಟುವಟಿಕೆಗಳು ಮತ್ತು ಬ್ಯಾಂಕ್ ಬಾತೆಗಳ ವ್ಯಾಪ್ತಿಗೆ ಒಳಗೊಳ್ಳುವಂತೆ ಮಾಡುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿದ ಜನಧನ್ ಯೋಜನೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ಪ್ರಕ್ರಿಯೆ ದೊರೆಯುತ್ತಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಜನಧನ್ ಯೋಜನೆಯ ಫಲಾನುಭವಿ ಭಾವನಾ ಶೂನ್ಯ ಬ್ಡಾರೆನ್ಸ್ನಲ್ಲಿ ಖಾತೆ ತೆರೆಯಲು ಅವಕಾಶ ಮಾಡಿಕೊಟ್ಟರುವ ಕಾರಣ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನಗಳು ನೇರವಾಗಿ ತಮ್ನ ಖಾತೆಗೆ ಜಮೆಯಾಗುತ್ತಿವೆ ಎಂದು ಹೇಳಿದರು

ತಾವು ದುಡಿದ ಹಣವನ್ನು ಬ್ವಾಂಕ್ನಲ್ಲಿ ಜಮೆ ಮಾಡುವುದರಿಂದ ಉಳಿತಾಯವಾಗುತ್ತಿದೆ ಎಂದು ಹೇಳಿದ ಮತ್ತೊಬ್ಬ ಫಲಾಭವಿ ನವೀನ ತಮ್ಮ ಅನುಭವ ಹಂಚಿಕೊಂಡರು

ಇದೇ ಸಂದರ್ಭದಲ್ಲಿ ಸಕ್ಕರೆ ಖಾತೆ ಸಚಿವ ಕೆ ಜೆ ಜಾರ್ಜ್ ರೈತ ಮುಖಂಡರನ್ನು ಆಹ್ವಾನಿಸಿ ಮಾತುಕತೆ ನಡೆಸಿ ಸಮಸ್ಕೆ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ತಾತ್ಕಾಲಿಕ ಕೈಬಿಡಲು ತಿರ್ಮಾಸಲಾಯಿತು

ಶ್ರಮುಖ ದೇಡಿಕೆಗಳನ್ನು ಈಡೇರಿಸುವ ವಾಗ್ದಾನ ಗಮನಿಸಿ ಶ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಲಾಗಿದೆ ಸರ್ಕಾರ ಮಾತಿಗೆ ತಪ್ಪಿದರೆ ರೈತರು ಮತ್ತೊಮ್ಮೆ ಹೋರಾಟ ಮಾಡಲು ಸಿದ್ದರಿದ್ದಾರೆ ಎಂದು ಹೇಳದರು

ರಸ್ತೆಯ ಎರಡು ಬದಿಯ ಪೇರ್ಸ್ಗಳನ್ನು ಜೋಡಿಸುವ ಕಾಮಗಾರಿಗೆ ಧಾರವಾಡ ಸಂಸದ ಪ್ರಹ್ಲಾದ್ ಜೋಶಿ ನಿನ್ನೆ ಚಾಲನೆ ನೀಡಿದರು ಹಿಂದಿ ಪಾಕ್ಷಿಕದ ಅಂಗವಾಗಿ ವಿಜಯಪುರ ಆಕಾಶವಾಣಿ ಕೇಂದ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ಹಿಂದಿ ದಿವಸ್ ಆಚರಿಸಲಾಯಿತು ಹಿಂದಿ ಭಾಷೆ ಬಳಕೆಯನ್ನು ಪ್ರೋತ್ಲಾಹಿಸಲು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿಗಾನೆರೆ ಹಾವಳಿ ಕೇರಳ ಮತ್ತು ಕೊಡಗು ಜಿಲ್ಲೆ ಸಲ್ಲಿಸುವ ಮನವಿ ಮತ್ತು ಅಧ್ಯಯನ ತಂಡಗಳ ವರದಿ ಆಧರಿಸಿ ಮುಂದಿನ ಕ್ರಮ ಕೇಂದ್ರ ಸಚಿವ ರಾಜನಾಥ ಸಿಂಗ್ ಭರವಸೆ ಿ ಸ್ನಚ್ನತಾ ಹೀ ಸೇವಾ ಅಭಿಯಾನ ಅಭಿಯಾನದಲ್ಲಿ ಆರೂವರೆ ಲಕ್ಷ ಶಾಲೆಗಳು ಭಾಗಿಯಾಗಿರುವುದು ಐತಿಹಾಸಿಕ ದಾಖಲೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮಾಹಿತಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು